ಅಯೋಧ್ವೆಯಲ್ಲಿ ಸಕಲ ಸಿದ್ದತೆ ಿ ಕೋವಿಡ್ ಸೋಂಕನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪ

ಿ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಮತ್ನು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಗೆ ಕೋವಿಡ್ ಸೋಂಕು ಪತ್ತೆ ವಾರ್ತೆಗಳ ವಿವರ ತ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣದ ಭೂಮಿ ಪೂಜೆಯ ಸಿದ್ದತಾ ಕಾರ್ಯ ಭರದಿಂದ ಸಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಡಿದ್ದು ಭೂಮಿ ಪೂಜೆ ನೆರವೇರಿಸಲಿದ್ದು ಕರ್ನಾಟಕ ಸೇರಿದಂತೆ ದೇಶದ ಬಹುತೇಕ ಎಲ್ಲ ರಾಜ್ಯಗಳ ಮಣ್ಣ ಮತ್ತು ನದಿಗಳ ಪವಿತ್ರ ಜಲವನ್ನು ಅಯೋಧೈಗೆ ತಲುಪಿಸಲಾಗಿದೆ

ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆ ವ್ಯಕ್ತಿಗತ ಅಂತರ ಮತ್ತು ನೈರ್ಮಲ್ಯ ಕಾಪಾಡಿಕೊಳ್ಳಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಅಯೋಧ್ಯೆಯ ಎಲ್ಲ ವಿದ್ಯಮಾನಗಳ ಆನ್ಲೈನ್ ಪ್ರಸಾರಕ್ಷೆ ವ್ಯವಸ್ಥೆ ಕಲ್ಲಿಸಲಾಗಿದ್ದು ದೇಶದ ಎಲ್ಲ ರಾಜ್ಯಗಳ ಜನರು ಆನ್ಲೈನ್ ಮೂಲಕ ರಾಮಮಂದಿರ ನಿರ್ಮಾಣದ ಶಿಲಾನ್ಸಾಸ ವೀಕ್ಷಿಸಲಿದ್ದಾರೆ ರಾಮಾಯಣ ಗ್ರಂಥ ಕರುಣೆ ಅನುಕಂಪ ಸಮಗ್ರತೆ ಶಾಂತಿಯುತ ಸಹಬಾಳ್ವೆ ಮತ್ತು ಪ್ರಜಾಪ್ರಭುತ್ವಕ್ಷ ತಳಹದಿಯಾಗಿದೆ ಎಂದು ಉಪರಾಷ್ಟಪತಿ ಎಂ

ಅಯೋಧ್ವೆಯ ರಾಮಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಲಿರುವ ಹಿನ್ನೆಲೆ ಫೇಸ್ಬುಕ್ನಲ್ಲಿ ಲೇಖನ ಬರೆದಿರುವ ಅವರು ಶ್ರೀರಾಮನ ಪುರಾತನ ದೇಗುಲದ ನಿರ್ಮಾಣ ಕಾರ್ಯ ನಾಡಿದ್ದು ಆರಂಭಗೊಳ್ಳಲಿದೆ ಈ ಅದ್ದುತ ದೇಗುಲವನ್ನು ಜನರ ಅಭಿಲಾಷೆಗೆ ತಕ್ಕಂತೆ ನಿರ್ಮಿಸಲಾಗುವುದು ಎಂದು ಹೇಳಿದ್ದಾರೆ ನಾಡಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಲಿರುವ ಹಿನ್ನೆಲೆ ರಾಜ್ಯದಲ್ಲಿ ಕಟ್ಟುನಿಟ್ಟನ ಕ್ರಮ ವಹಿಸಲು ಕಾನೂನು ಮತ್ತು ಸುವ್ಧವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕ ಅಮರ್ ಕುಮಾರ್ ಪಾಂಡೆ ಎಲ್ಲಾ ವಲಯದ ಐಜಿಪಿಗಳು ಹಾಗೂ ಎಸ್ಪಿಗಳಿಗೆ ಸೂಚನೆ ನೀಡಿದ್ದಾರೆ ಭದ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲು ಇಂದು ದೆಳಗ್ಗೆ ಎಡಿಜಿಪಿ ಅಮರ್ ಕುಮಾರ್ ಪಾಂಡೆ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ರಾಜ್ಞದಲ್ಲಿ ಕೋವಿಡ್ ಸೋಂಕಿನಿಂದ ಸಾವಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದಕ್ಕೆ ವೆಂಟೀಲೇಟರ್ಗಳ ಕೊರತೆಯೂ ಕಾರಣ ಕೋವಿಡ್ ಸೋಂಕನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಈ ಕುರಿತು ಸರಣಿ ಟ್ಟಟ್ ಮಾಡಿರುವ ಅವರು ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದ ವೈದ್ಯಕೀಯ ಖರೀದಿ ಆಕ್ರಮಗಳ ಆರೋಪಕ್ಕೆ ರಾಜ್ಯ ಬಿಜೆಪಿ ವಕೀಲರ ಮೂಲಕ ನೋಟಸ್ ನೀಡಿ ನ್ವಾಯಾಲಯಕ್ಕೆ ಹೋಗುವ ಹಾದಿಯನ್ನು ಸುಗಮ ಮಾಡಿಕೊಡಲಾಗಿದೆ

ಇಂದು ರಕ್ಷಾ ಬಂಧನ ಭಾರತದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ದವನ್ನು ಬಲಪಡಿಸುವ ಹಬ್ಬವೆಂದರೆ ಅದು ರಕ್ಷಾ ಬಂಧನ

ಸಾಂಸ್ಟತಿಕ ಹಾಗೂ ಸಾಮಾಜಿಕ ಆಯಾಮದ ಹಿನ್ನೆಲೆ ಹೊಂದಿರುವ ರಕ್ಷಾ ಬಂಧನ ಈ ನೆಲದ ಮೂಲಗುಣವಾದ ಭಾತೃತ್ವದ ಸಂದೇಶ ಸಾರುವ ವಿಶಿಷ್ಟ ಹಬ್ಬವಾಗಿದೆ ಸೋದರನ ಕೈಗೆ ರಾಖಿ ನೂಲು ಕಟ್ಟುವುದು ಸಹೋದರತ್ವದ ಬಾಂಧವ್ಯದ ಸಂಕೇತವಾಗಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಮತ್ತು ಮುಖ್ಯಮಂತ್ರಿ ಬಿ ಎಸ್ಯಡಿಯೂರಪ್ಪ ಅವರಿಗೆ ಕೋವಿಡ್ ಸೋಂಕು ತಗುಲಿದ್ದು ಪರೀಕ್ಷೆಯಿಂದ ದೃಢಪಟ್ಟದೆ ಆರಂಭಿಕ ರೋಗ ಲಕ್ಷಣ ಕಾಣಿಸಿಕೊಂಡ ಹಿನ್ನೆಲೆ ತಾವು ಪರೀಕ್ಷೆಗೆ ಒಳಪಟ್ಟರುವುದಾಗಿ ತಿಳಿಸಿರುವ ಅಮಿತ್ ಶಾ ಕಳೆದ ಕೆಲವು ದಿನಗಳಲ್ಲಿ ತಮ್ಮ ಸಂರ್ಪಕಕ್ಕೆ ಬಂದವರು ಸ್ವಯಂ ಪ್ರತ್ಯೇಕವಾಗಿದ್ದು ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ತಮ್ನ ಕೋವಿಡ್ ಪರೀಕ್ಷಾ ವರದಿಯಲ್ಲಿ ಪಾಸಿಟವ್ ಎಂದು ಬಂದಿದ್ದು ರೋಗಲಕ್ಷಣಗಳು ಇಲ್ಲದಿದ್ದರೂ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ವೈದ್ಯರ ಸಲಹೆಯಂತೆ ಆಸ್ವತ್ರೆಗೆ ದಾಖಲಾಗುತ್ತಿದ್ದೇನೆ ಕಳೆದ ಕೆಲವು ದಿನಗಳಲ್ಲಿ ತಮ್ಮ ಸಂಪರ್ಕಕ್ಕೆ ಬಂದಿರುವವರು ಕ್ವಾರಂಟೈನ್ನಲ್ಲಿದ್ದು ಮುಂಜಾಗ್ರತೆ ವಹಿಸಿ ಎಂದು ಮುಖ್ಯಮಂತ್ರಿ ಬಿ

ಮುಖ್ಯಮಂತ್ರಿ ಬಿ

ಜನರಿಗಾಗಿ ತಮ್ನ ಕೆಲಸವನ್ನು ಮುಂದುವರಿಸಲು ಉತ್ತಮ ಆರೋಗ್ಟದೊಂದಿಗೆ ಮರಳಲಿ ಎಂದು ಟ್ವಿಟ್ ಮಾಡಿದ್ದಾರೆ ಕೋವಿಡ್ ಸೋಂಕಿಗೆ ಒಳಗಾದ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರು ದೇಗನೆ ಗುಣಮುಖರಾಗಲೆಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋತಿ ಸುರೇತ್ ಅಂಗಡಿ ರಾಜ್ಯ ಸಚಿವರಾದ ಜಗದೀಶ್ ಶೆಟ್ಟರ್ ಡಾಕ್ಷರ್ ಕೆ

ಅಶ್ವಕ್ಷನಾರಾಯಣ ಸೇರಿದಂತೆ ಹಲವರು ಹಾರ್ಯೆಸಿದ್ದಾರೆ

ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ದ ಮಠಗಳಲ್ಲಿ ಒಂದಾದ ಮಂತಾಲಯದಲ್ಲಿ ಶ್ರೀ ರಾಯರ ಆರಾಧನೆ ಪ್ರತಿ ವರ್ಷ ಅತ್ಖಂತ ವಿಜೃಂಭಣೆಯಿಂದ ಜರಗುತ್ತಿತ್ತು ಆದರೆ ಈ ಬಾರಿ ಕೋವಿಡ್ ಕಾರಣದಿಂದ ಸರಕಾರದ ನಿಯಮ ಮತ್ತು ಮಾರ್ಗಸೂಚಿಯಂತೆ ಸರಳವಾಗಿ ಆಚರಿಸಲಾಗುತ್ತಿದೆ ಈಗ ಚುಟುಕು ಸುದ್ದಿ ಹಲವು ಪೊಲೀಸರು ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡು ಇದೀಗ ಪ್ಲಾಸ್ನಾ ದಾನ ಮಾಡಲು ಮುಂದೆ ಬಂದಿದ್ದಾರೆ ಸಮಾಜಕ್ಕೆ ನಿರೀಕ್ಷೆಗಿಂತ ಹೆಚ್ಚಿನ ಕೊಡುಗೆ ನೀಡುತ್ತಿದ್ದಾರೆ ಅವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಟ್ವಟ್ ಮಾಡಿದ್ದಾರೆ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಕೋವಿಡ್ ಹಿನ್ನೆಲೆ ಮೊಬೈಲ್ ಮೂಲಕವೇ ತಮಗೆ ಬೇಕಾದ ಸರಕಾರಿ ಪದವಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕಾಲೇಜು ಶಿಕ್ಷಣ ಇಲಾಖೆ ಅವಕಾಶ ಕಲ್ಪಿಸಿದೆ ರಾಜ್ಯದ ಯಾವುದೇ ಸರಕಾರಿ ಕಾಲೇಜಿಗೆ ವಿದ್ವಾರ್ಥಿ ಇರುವಲ್ಲಿಂದಲೇ ಅರ್ಜಿ ಸಲ್ಲಿಸಬಹುದು ಅರ್ಜಿಯನ್ನು ಆನ್ಲೈನ್ನಲ್ಲಿ ಉಚಿತವಾಗಿ ಪಡೆಯಬಹುದು ಜಾಗತಿಕ ಮಟ್ಟದ ಸ್ಪರ್ಧೆಗೆ ದೇಶವನ್ನು ಸಜ್ನಗೊಳಿಸುವ ನಿಟ್ಟನಲ್ಲಿ ಕೇಂದ್ರದ ಹೊಸ ಶಿಕ್ಷಣ ನೀತಿ ಪೂರಕವಾಗಿದ್ದು ಆತ್ಮ ನಿರ್ಭರ್ ಭಾತರದ ಕನಸು ಸಾಕಾರಗೊಳ್ಳಲಿದೆ ಎಂದು ಸಂಸದ ಶಿವಕುಮಾರ್ ಉದಾಸಿ ಅಭಿಪ್ರಾಯವ್ವಕ್ತಪಡಿಸಿದ್ದಾರೆ ಚಾಮರಾಜನಗರ ಜಲ್ಲೆಯ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಾಲಯವು ಇನ್ನು ಮುಂದೆ ವಾರದ ಎಲ್ಲಾ ದಿನಗಳಲ್ಲಿಯೂ ತೆರೆದಿರುತ್ತದೆ

ಕೋವಿಡ್ನಿಂದ ಚೇತರಿಸಿಕೊಂಡ ಅತಿ ಹಿರಿಯ ವ್ಯಕ್ತಿ ಇವರಾಗಿದ್ದಾರೆ ಅನಗತ್ತವಾಗಿ ಆತಂಕಪಡುವವರಿಗೆ ಸಿದ್ದಮ್ಮ ಅವರ ಆತ್ಮವಿಶ್ವಾಸ ಇತರರಿಗೂ ಧೈರ್ಯ ತುಂಬಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಬಿ

ವಿ ರಮಣ್ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಶ್ರೀರಾಮನ ಪುರಾತನ ದೇಗುಲದ ನಿರ್ಮಾಣ ಕಾರ್ಯ ನಾಡಿದ್ದು ಆರಂಭ ಅಯೋಧ್ಯೆಯಲ್ಲಿ ಸಕಲ ಸಿದ್ದತೆ ಿ ಕೋವಿಡ್ ಸೋಂಕನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪ

ಿ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಮತ್ತು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಗೆ ಕೋವಿಡ್ ಸೋಂಕು ಪತ್ತೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು